ಏಳನೇ ಹಾಗೂ ಅಂತಿಮ ಪಂತದ ಲೋಕಸಭಾ ಚುನಾವಣೆಗೆ ತೀವ್ರಗೊಂಡ ಪ್ರಚಾರ

ನ್ನಾಯ ಮತ್ತು ಸೌಪಾರ್ದ ವಾತಾವರಣ ರೂಪಿಸಲು ಸಹಾನುಭೂತಿ ಹಾಗೂ ಬುದ್ದಿವಂತಿಕೆ ನೆಲೆಯಡಿ ಮಾತುಕತೆ ಉತ್ತೇಜಿಸಬೇಕು ಜಾಗತಿಕ ನಾಯಕರಿಗೆ ಉಪರಾಷ್ಷಪತಿ ಎಂ ವೆಂಕಯ್ಯ ನಾಯ್ತು ಕರೆ

ಐಪಿಎಲ್ ಕ್ರಿಕೆಟ್ ಹೈದರಾಬಾದ್ನಲ್ಲಿ ಈದೀಗ ನಡೆಯುತ್ತಿರುವ ಫೈನಲ್ನಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ಮುಂಬೈ ಇಂಡಿಯನ್ಸ್ ಮುಖಾಮುಖಿಯಾಗಿದೆ

ಮಾಜಿ ಕ್ರಿಕೆಟ್ ಆಟಗಾರ ಹಾಗೂ ರಾಜಕಾರಿಣಿ ಗೌತಮ್ ಗಂಭೀರ್ ದೆಹಲಿ ಬಿಜೆಪಿ ಅಧ್ಯಕ್ಷ ಮನೋಜ್ ತಿವಾರಿ ಸಾದ್ನಿ ಪ್ರಜ್ಞಾಸಿಂಗ್ ಠಾಕೂರ್ ಕಾಂಗ್ರೆಸ್ ನಾಯಕರಾದ ಶೀಲಾದೀಕ್ಷಿತ್ ಜ್ನೋತಿರಾದಿತ್ನ ಸಿಂದ್ಲ ದಿಗ್ನಿಜಯಸಿಂಗ್ ಬಾಕ್ಷಿಂಗ್ ಪಟು ವಿಜೇಂದ್ರಸಿಂಗ್ ಹಾಗೂ ಭೂಪೇಂದ್ರಸಿಂಗ್ ಪೂಡ ಸಮಾಜವಾದಿ ಪಕ್ಷದ ನಾಯಕ ಅಖಿಲೇಶ್ ಯಾದವ್ ಈ ಬಾರಿಯ ಚುನಾವಣೆಯಲ್ಲಿ ಸ್ಪರ್ಧಿಸಿರುವ ಪ್ರಮುಖ ಅಭ್ಯರ್ಥಿಗಳಾಗಿದ್ದಾರೆ ರಾಷ್ಷಪತಿ ರಾಮ್ನಾಥ್ ಕೋವಿಂದ್ ಮಾಜಿ ಉಪರಾಷ್ಷಪತಿ ಮೊಪಮದ್ ಹಮೀದ್ ಅನ್ಲಾರಿ ಕೇಂದ್ರ ಸಚಿವರಾದ ಸುಷ್ನಾ ಸ್ವರಾಜ್ ಡಾ ಪರ್ಷವರ್ಧನ್ ಪರ್ದೀಪ್ ಮರಿ ದೆಹಲಿ ಬಿಜೆಪಿ ಮುಖ್ಯಸ್ವ ಮನೋಜ್ ತಿವಾರಿ ಯುಪಿಎ ಅಧ್ಯಕ್ಷ ಸೋನಿಯಾ ಗಾಂಧಿ ಕಾಂಗ್ರೆಸ್ ಅಧ್ಯಕ್ಷ ರಾಮಲ್ ಗಾಂಧಿ ಪಕ್ಷದ ಪ್ರಧಾನ ಕಾರ್ಯದರ್ಶಿ ಪ್ರಿಯಾಂಕಾ ಗಾಂಧಿ ವಾದ್ರಾ ಕಾಂಗ್ರೆಸ್ ಅಭ್ಯರ್ಥಿಗಳಾದ ಶೀಲಾದೀಕ್ಷಿತ್ ಅಜೇಯ್ ಮಾಕೇನ್ ದೆಹಲಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಮತದಾನ ಮಾಡಿದ ಪ್ರಮುಖರಾಗಿದ್ದಾರೆ ಪಶ್ಚಿಮಬಂಗಾಳದಲ್ಲಿ ಕೆಲವು ಸಣ್ಣಮಟ್ಟ ಅಹಿತಕರ ಫಟನೆಗಳನ್ನು ಹೊರತುಪಡಿಸಿದರೆ ದೇಶಾದ್ದಂತ ಮತದಾನ ಶಾಂತಿಯುತವಾಗಿ ನಡೆಯಿತು

ವಿವಿಧ ಪಕ್ಷಗಳ ತಾರಾ ಪ್ರಜಾರಕರು ಮತದಾರರನ್ನು ಸೆಳೆಯಲು ದೇಶಾದ್ಲಂತ ವಿವಿಧ ಭಾಗಗಳಲ್ಲಿ ಚುನಾವಣಾ ರ್ತಾಲಿಗಳನ್ನು ಪಮ್ಮಿಕೊಂಡಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಉತ್ತರ ಪ್ರದೇಶದ ವಿವಿಧೆಡೆ ಮತಯಾಚಿಸಿದರು ಬಿಎಸ್ಪಿ ಮುಖ್ಯಸ್ವ ಮಾಯಾವತಿ ಪಂಜಾಬ್ನಲ್ಲಿ ಚುನಾವಣಾ ಪ್ರಚಾರ ನಡೆಸಿದರು

ಬಿಜೆಪಿ ರಾಷ್ಟೀಯ ಅಧ್ಯಕ್ಷ ಅಮಿತ್ ಶಾ ರಾಜ್ಯದ ಕೆಲವೆಡೆ ಪ್ರಚಾರ ಭಾಷಣ ಮಾಡಿದ್ದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ನಾಳೆ ಸೋಲನ್ನಲ್ಲಿ ಚುನಾವಣಾ ಪ್ರಚಾರ ಸಭೆಯನ್ನು ಉದ್ದೇಶಿ ಭಾಷಣ ಮಾಡಲಿದ್ದಾರೆ ಬಿಜೆಪಿ ಹಿರಿಯ ನಾಯಕ ಹಾಗೂ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಖಾಸಗಿ ಸುದ್ದಿವಾಹಿನಿಗೆ ಸಂದರ್ಶನ ನೀಡಿ ಬಾಲಕೋಟ್ ವಾಯುದಾಳಿ ಕುರಿತು ಮಾತನಾಡಿರುವ ಹಿನ್ನೆಲೆಯಲ್ಲಿ ಸಿಪಿಐಎಂ ಇಂದು ಚುನಾವಣಾ ಆಯೋಗಕ್ಕೆ ಮತ್ತೊಂದು ದೂರು ಸಲ್ಲಿಸಿದೆ ಸಿಪಿಐಎಂ ಪ್ರಧಾನ ಕಾರ್ಯದರ್ಶಿ ಸೀತಾರಾಂ ಯಚೂರಿ ಮತದಾನ ನಡೆಯುವ ಮುನ್ನ ನಿಶಬ್ದ ಅವಧಿಯಲ್ಲಿ ಪ್ರಧಾನಮಂತ್ರಿ ಅವರು ಬಾಲಾಕೋಟ್ ಮೇಲೆ ನಡೆದ ಸೂಕ್ಷ್ಮ ವಾಯುದಾಳಿಯ ಬಗ್ಗೆ ವಿವರಗಳನ್ನು ನೀಡಿದ್ದು

ಇದು ಚುನಾವಣಾ ನೀತಿ ಸಂಹಿತೆಯ ಮಾರ್ಗಸೂಚಿಗಳ ಸ್ವಷ್ಟ ಉಲ್ಲಂಘನೆಯಾಗಿದ್ದು ಆಯೋಗ ನರೇಂದ್ರ ಮೋದಿ ಅವರ ಮೇಲೆ ಕ್ರಮ ಕೈಗೊಳ್ಳಬೇಕು ಚುನಾವಣೆಯಲ್ಲಿ ಮತದಾರರ ಮೇಲೆ ಪರಿಣಾಮ ಬೀರುವ ಉದ್ದೇಶವನ್ನು ಇದು ಒಳಗೊಂಡಿದೆ ಸಶಸ್ತ ಪಡೆಗಳು ಯಾವುದೇ ಒಂದು ಪಕ್ಷ ಅಥವಾ ಗುಂಪಿಗೆ ಸೇರಿಲ್ಲ ಇವು ದೇಶದ ಸಮಸ್ತ ನಾಗರಿಕರ ಆಸ್ತಿಯಾಗಿದೆ ಎಂದು ಹೇಳಿದ್ದಾರೆ

ನಿನ್ನೆ ನಡೆದ ಹಿಂಸಾಚಾರದಲ್ಲಿ ಓರ್ವ ವ್ಯಕ್ತಿ ಮ್ಬತಪಟ್ಟು ಪಲವಾರು ಮಂದಿ ಗಾಯಗೊಂಡ ಓನ್ನೆಲೆಯಲ್ಲಿ ಈ ಭಾಗದಲ್ಲಿ ಕರ್ಫ್ಯೂ ಹೇರಲಾಗಿತ್ತು ಅಸ್ಲಾಂನ ಅರಣ್ಯ ಸಚಿವ ವರಿಮಲ್ ಸಕ್ಲಾಬೈದ್ಯ ಸುದ್ದಿಗಾರರೊಂದಿಗೆ ಮಾತನಾಡಿ ಎರಡೂ ಗುಂಪುಗಳ ನಡುವೆ ನಡೆದ ಹಿಂಸಾ ಘಟನೆಯ ಬಗ್ಗೆ ತನಿಖೆ ನಂತರ ತಪ್ಪಿತಸ್ವರ ಮೇಲೆ ಕ್ರಮ ಕ್ಕೆಗೊಳ್ಳಲಾಗುವುದು ಪರಿಶ್ವಿತಿ ಇದೀಗ ಸಹಜ ಶ್ವಿತಿಗೆ ಮರಳುತ್ತಿದೆ ಎಂದು ಹೇಳಿದರು

ವೆಂಕಯ್ಯ ನಾಯ್ದು ಕರೆ ನೀಡಿದ್ದಾರೆ

ಶಾಂತಿ ಮತ್ತು ಸೌಹಾರ್ದ ಸಮಾಜ ನಿರ್ಮಾಣ ಮಾಡುವ ನಿಟ್ಟಿನಲ್ಲಿ ಸಮಕಾಲೀನ ಜಾಗತಿಕ ನಾಯಕರ ಮುಂದೆ ಬಹುದೊಡ್ಡ ಸವಾಲಿದೆ ವಿವಿಧ ರಾಷ್ಟಗಳ ನಡುವೆ ಏರ್ಪಟ್ಲಿರುವ ಸಂಘರ್ಷದಿಂದಾಗಿ ಜನರ ಮನಸ್ಥಿನಲ್ಲೂ ದ್ವೇಷ ಮತ್ತು ಹಿಂಸೆ ಮನೆ ಮಾಡುವಂತಾಗಿದೆ ಎಂದು ಹೇಳಿದರು ಜಾಗತಿಕ ಭಯೋತ್ಪಾದನೆ ಪಿಡುಗಾಗಿ ಪರಿವರ್ತನೆಯಾಗಿದೆ ಸಾವು ಮತ್ತು ವಿನಾಶವನ್ನು ತಪ್ಪಿಸಲು ಜಾಗತಿಕ ನಾಯಕರು ರಚನಾತ್ಮಕ ಕ್ರಮಗಳನ್ನು ಕೈಗೊಳ್ಳಲು ಮುಂದಾಗಬೇಕು ಬುದ್ಧನ ಶಾಂತಿ ಮತ್ತು ಸಹಾನುಭೂತಿಯ ಸಂದೇಶಗಳು ಹಿಂಸೆಯಿಂದ ಮುಕ್ತವಾಗಲು ಇಡೀ ದೇಶಕ್ಕೆ ಮಾದರಿಯಾಗಿವೆ ಎಂದು ಎಂ

ವ್ಚಾಪಕ ಬಿಗಿ ಭದ್ರತೆ ನಡುವೆ ಪ್ರಾರ್ಥನಾ ಸಭೆಗಳು ನಡೆದವು

ಈ ದಾಳಿಗೆ ಕಾರಣರಾದ ಶಂಕಿತರನ್ನು ಪತ್ತಿಕ್ಕಲಾಗುತ್ತಿದೆ

ಇಸ್ತೊ ಅಧ್ಯಕ್ಷ ಡಾ

ಸಿವನ್ ಬೆಂಗಳೂರಿನಲ್ಲಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಿದ್ದಾರೆ

ಯುವ ಜನಾಂಗವನ್ನು ಪರಿಸರ ವಿಜ್ಞಾನ ನವೀಕರಿಸಬಹುದಾದ ಇಂಧನ ಖಗೋಳಶಾಸ್ತ ರಾಕೆಟ್ ಎಂಜಿನಿಯರಿಂಗ್ ಮತ್ತು ಬಾಹ್ವಾಕಾಶ ಸಂಶೋಧನಾ ಕ್ಷೇತ್ರದ ಕಡೆಗೆ ಆಕರ್ಷಿಸಲು ಈ ಕಾರ್ಯಕ್ರಮ ಆಯೋಜಿಸಲಾಗಿದೆ ಜಮ್ನು ಮತ್ತು ಕಾಶ್ಮೀರದ ಶೋಪಿಯಾನ್ ಜಿಲ್ಲೆಯ ಹೆಂಡ್ ಸಿತಾಪೋರ್ ಪ್ರದೇಶದಲ್ಲಿ ಇಂದು ಮುಂಜಾನೆ ಭದ್ರತಾ ಸಿಬ್ಲಂದಿ ಮತ್ತು ಭಯೋತ್ವಾದಕರ ನಡುವೆ ನಡೆದ ಗುಂಡಿನ ಕಾಳಗದಲ್ಲಿ ಇಬ್ಬರು ಉಗ್ರರು ಹತ್ತೆಗೀಡಾಗಿದ್ದಾರೆ ಈ ಪ್ರದೇಶದಲ್ಲಿ ಉಗ್ರರು ನುಸುಳಿದಿದ್ದಾರೆ ಎಂಬ ಗುಪ್ತಚರ ಮಾಹಿತಿ ಆಧರಿಸಿ ಭದ್ರತಾ ಸಿಬ್ಬಂದಿ ಶೋಧ ಕಾರ್ಯಾಚರಣೆ ಕೈಗೊಂಡ ವೇಳೆ ಗುಂಡಿನ ಚಕಮಕಿ ನಡೆದಿದೆ ಪತರಾದ ಉಗ್ರರ ಗುರುತು ಇನ್ನು ಪತ್ತೆಯಾಗಿಲ್ಲ ಎಂದು ಭದ್ರತಾ ಮೂಲಗಳು ತಿಳಿಸಿವೆ ಮುಖ್ಯಾಂಶನ ಮಹೇಂದ್ರ ಸಿಂಗ್ ಧೋನಿ ನೇತೃಕ್ಷದ ಚೆನ್ನೈ ಸೂಪರ್ ಕಿಂಗ್ಸ್ ತಂಡ ಮತ್ತು ರೋಹಿತ್ ಶರ್ಮಾ ಸಾರಥ್ಯದ ಮುಂಬೈ ಇಂಡಿಯನ್ಸ್ ತಂಡ ಪೈದರಾಬಾದ್ ನ ರಾಜೀವ್ ಗಾಂಧಿ ಅಂತಾರಾಷ್ಷೀಯ ಕ್ರೀಡಾಂಗಣದಲ್ಲಿ ಐಪಿಎಲ್ ಫೈನಲ್ ಪಂದ್ಯದಲ್ಲಿ ಮುಖಾಮುಖಿಯಾಗಿವೆ ಮೊದಲ ಕ್ವಾಲಿಫೈಯರ್ನಲ್ಲಿ ಚೆನ್ನೈ ತಂಡವನ್ನು ಸೋಲಿಸಿದ ಮುಂಬಯಿ ಇಂಡಿಯನ್ಸ್ ನೇರವಾಗಿ ಫೈನಲ್ ತಲುಪಿದರೆ ಚೆನ್ನೈ ಸೂಪರ್ ಕಿಂಗ್ಸ್ ತಂಡ ಎರಡನೇ ಕ್ವಾಲಿಫೈಯರ್ನಲ್ಲಿ ಆರು ವಿಕೆಟ್ ಗಳಿಂದ ಡೆಲ್ಲಿ ಕ್ವಾಪಿಟಲ್ಸ್ ತಂಡವನ್ನು ಮಣಿಸಿ ಎರಡನೇ ಅವಕಾಶದಲ್ಲಿ ಪ್ರಶಸ್ತಿ ಸುತ್ತು ಪ್ರವೇಶಿಸಿದೆ